ಎಸ್ ಯಡಿಯೂರಪ್ಪ

ವಾರ್ತೆಗಳ ವಿವರ ಬರುವ ಮಾರ್ಚ್ ತಿಂಗಳಲ್ಲಿ ರಾಜ್ಯ ಬಜೆಟ್ ಅಧಿವೇಶನ ನಡೆಸಲು ತೀರ್ಮಾನಿಸಲಾಗಿದೆ ಎಂದು ಮುಖ್ಯಮಂತ್ರಿ ಬಿ

ಯಡಿಯೂರಪ್ಪ ಹೇಳಿದ್ದಾರೆ ಪರಿಹರದಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಈ ತಿಂಗಳ ಅಂತ್ಯದಲ್ಲಿ ವಿಧಾನ ಮಂಡಲ ಅಧಿವೇಶನ ನಡೆಯಲಿದ್ದು ಮಾರ್ಚ್ನಲ್ಲಿ ಬಜೆಟ್ ಅಧಿವೇಶನ ಅರಂಭವಾಗಲಿದೆ ಹಣಕಾಸಿನ ಇತಿಮಿತಿಯೊಳಗೆ ಈ ಬಾರಿ ಒಳ್ಳೆಯ ರೈತಪರ ಬಜೆಟ್ ಕೊಡಲು ಶ್ರಯತ್ನ ಮಾಡಲಾಗುವುದು ಎಂದರು ಮಂತ್ರಿಮಂಡಲ ವಿಸ್ತರಣೆ ನಂತರ ಪಕ್ಷದ ಕೆಲ ನಾಯಕರು ಮಾಡುತ್ತಿರುವ ಟೀಕೆಗಳ ಕುರಿತ ಪ್ರಶ್ನೆಗೆ ಉತ್ತರಿಸಿದ ಮುಖ್ಯಮಂತ್ರಿ ಬಿ

ಯಡಿಯೂರಪ್ಪ ತಮ್ನ ಇತಿಮಿತಿಯಲ್ಲಿ ಸಂಪುಟ ವಿಸ್ತರಣೆ ಮಾಡಲಾಗಿದೆ ಈ ಕುರಿತು ಕೆಲವರು ಇಲ್ಲ ಸಲ್ಲದ ಆರೋಪ ಮಾಡುತ್ತಿದ್ದಾರೆ ಇಂಥಹ ಆರೋಪ ಮಾಡುವವರು ಕೇಂದ್ರದ ನಾಯಕರ ಜೊತೆ ಮಾತನಾಡಿ ಆರೋಪ ಏನು ಎನ್ನುವುದನ್ನು ತಿಳಿಸಲು ಯಾವುದೇ ಅಡ್ಡಿ ಇಲ್ಲ ಆದರೆ ಇಲ್ಲಿ ಹೇಳಕೆ ಕೊಡುವ ಮೂಲಕ ಗೊಂದಲ ಉಂಟುಮಾಡಿ ವಾತಾವರಣ ಕೆಡಿಸುವ ಪ್ರಯತ್ನ ಮಾಡುವುದು ಶಿಸ್ತಿಗೆ ಧಕ್ಕೆ ತಂದಂತೆ ಆಗುತ್ತದೆ ಇದು ಪಕ್ಷದಲ್ಲಿ ನಡೆಯುವುದಿಲ್ಲ ಇದಕ್ಕೆ ಅವಕಾಶ ಕೊಡಬೇಡಿ ಎಂದರು ಆಡಳಿತಾರೂಢ ಬಿಜೆಪಿ ಶಾಸಕರು ಸರ್ಕಾರದ ಮೇಲೆ ಒತ್ತಡ ತಂತ್ರಗಾರಿಕೆ ಅನುಸರಿಸಿದರೆ ಅದರಿಂದ ಆಡಳಿತದ ಮೇಲೆ ವ್ಯತರಿಕ್ತ ಪರಿಣಾಮ ಬೀರಲಿದೆ ಎಂದು ವಿಧಾನಸಭೆ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಅಭಿಪ್ರಾಯಪಟ್ಟಿದ್ದಾರೆ ಮೈಸೂರಿನಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಆಡಳತ ಅಥವಾ ಪ್ರತಿಪಕ್ಷದ ಶಾಸಕರಿಗೆ ಕಾನೂನು ಒಂದೇ ಆಡಳಿತ ಪಕ್ಷದ ಶಾಸಕರು ಒತ್ತಡ ತಂತ್ರಗಾರಿಕೆಯನ್ನು ಅನುಸರಿಸುವುದು ಸರಿಯಲ್ಲ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಈ ಬಗ್ಗೆ ಗಮನಹರಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು ಬಿಜೆಪಿ ನಾಯಕರು ಮಾಡಿರುವ ಸಿ ಡಿ ಆರೋಪಗಳ ಬಗ್ಗೆ ನ್ಯಾಯಾಂಗ ತನಿಖೆ ನಡೆಸಬೇಕೆಂದು ಕೆಪಿಸಿಸಿ ಅಧ್ಯಕ್ಷ ಡಿ

ತಿವಕುಮಾರ್ ಆಗ್ರಹಿಸಿದ್ದಾರೆ ಕೆಪಿಸಿಸಿ ಕಚೇರಿಯಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಿಡಿ ತೋರಿಸಿ ಬ್ಲಾಕ್ ಮೇಲ್ ಮಾಡಿ ಮತ್ತು ಲಂಚ ನೀಡಿದವರಿಗೆ ಮಾತ್ರ ಸಚಿವ ಸ್ವಾನ ನೀಡಲಾಗಿದೆ ಎಂಬುದಾಗಿ ಬಿಜೆಪಿ ಶಾಸಕರು ಮಾಡಿರುವ ಗಂಭೀರ ಆರೋಪಗಳ ಬಗ್ಗೆ ಹೈಕೋರ್ಟಿನ ಹಾಲಿ ನ್ಯಾಯಮೂರ್ತಿಗಳಿಂದ ನ್ಯಾಯಾಂಗ ತನಿಖೆ ನಡೆಸಬೇಕೆಂದು ಒತ್ತಾಯಿಸಿದರು ಹುಬ್ಬಳ್ಳಿ ಧಾರವಾಡ ಮಹಾನಗರದಲ್ಲಿ ಏಕಸ್ ಹಾಗೂ ಯುಫ್ಲೇಕ್ಸ್ ಕಂಪನಿಗಳ ಸ್ಥಾಪನೆಗೆ ಹಣಕಾಸು ಇಲಾಖೆಯೊಂದಿಗೆ ಸಮಾಲೋಚನೆ ನಡೆಸಲಾಗಿದ್ದು ರಾಜ್ಯ ಸರ್ಕಾರ ಸಂಪೂರ್ಣ ಅನುಮತಿ ನೀಡಿದೆ ಯೋಜನೆಗಳ ಸ್ಥಾಪನೆಗೆ ಅಗತ್ತವಾದ ಭೂಮಿಯನ್ನು ಶೀಘ್ರವಾಗಿ ಕಂಪನಿಗಳಿಗೆ ಹಸ್ತಾಂತರಿಸಲಾಗುವುದು ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಖಾತೆ ಸಚಿವ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ ಹುಬ್ಬಳ್ಳಿಯಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಾಜ್ಯ ಸರ್ಕಾರ ಹುಬ್ಬಳ್ಳಿಯನ್ನು ಎಫ್ ಎಂ

ಜಿ ಫಾಸ್ಟ್ ಮೂವಿಂಗ್ ಕಂಜ್ಯೂಮರ್ ಗೂಡ್ಲ್ ಕ್ಲಸ್ಟರ್ ಎಂದು ಫೋಷಣ್ ಮಾಡಿದೆ

ಎಂ

ಜಿ ಕ್ಷಸ್ಟರ್ ಸ್ಥಾಪನೆಯಾದರೆ ಹುಬ್ಬಳ್ಳ ದಕ್ಷಿಣ ಭಾರತದ ಕೈಗಾರಿಕಾ ಕೇಂದ್ರವಾಗಲಿದೆ ಎಂದು ಹೇಳಿದರು

ಹುಬ್ಬಳ್ಳಿ ಮಹಾನಗರದ ಹೃದಯ ಭಾಗದ ರಾಣಿ ಚನ್ನಮ್ನ ವೃತ್ತದಲ್ಲಿ ವಾಹನಗಳ ಒತ್ತಡವನ್ನು ನಿಯಂತ್ರಿಸಲು ಫ್ಲೈಓವರ್ ಹೊಂದಬೇಕೆಂಬ ಹುಬ್ಬಳ್ಳ ಮಂದಿಯ ಮಹತ್ವಾಕಾಂಕ್ಷೆಯ ಬೇಡಿಕೆ ಮತ್ತು ಕನಸು ಇಂದು ನನಸಾಗಲಿದೆ ಎಂದು ಕೇಂದ್ರ ಸಚಿವ ಪ್ರಲ್ವಾದ್ ಜೋತಿ ಹೇಳಿದ್ದಾರೆ

ಇಡೀ ದೇಶದ ಅರ್ಥಿಕ ಪ್ರಗತಿಯಲ್ಲಿ ಬೆಂಗಳೂರು ನಗರ ಪ್ರಮುಖ ಪಾತ್ರ ವಹಿಸಿದೆ

ನೆರೆ ರಾಷ್ಷಗಳಿಂದ ಎದುರಾಗುವ ಆಪತ್ತನ್ನು ಎದುರಿಸಲು ಸೇನೆ ಸದಾ ಸಿದ್ಧವಿದೆ ಎಂದು ರಕ್ಷಣಾ ಖಾತೆ ಸಚಿವ ರಾಜನಾಥ ಸಿಂಗ್ ಹೇಳಿದ್ದಾರೆ ಸಶಸ್ತ ಪಡೆಗಳ ಹಿರಿಯರ ದಿನಾಚರಣೆ ಅಂಗವಾಗಿ ಬೆಂಗಳೂರಿನ ವಾಯುಪಡೆಯ ಕೇಂದ್ರ ಕಾರ್ಯಾಲಯದಲ್ಲಿರುವ ಯುದ್ದ ಸ್ನಾರಕಕ್ಕೆ ನಿನ್ನೆ ಪುಷ್ಪಗುಚ್ದ ಅರ್ಪಿಸಿ ಗೌರವ ವಂದನೆ ಸಲ್ಲಿಸಿ ಅವರು ಮಾತನಾಡಿದರು

ಕೊಡಗಿನ ಹೆಮ್ಮೆಯ ಪುತ್ರ ಲೆಫ್ಟಿನೆಂಟ್ ಜನರಲ್ ಕೆ

ಕಾರ್ಯಪ್ಪ ಅವರು ಭೂ ಸೇನೆಯ ಮೊದಲ ಕಮಾಂಡರ್ ಇನ್ ಚೀಫ್ ಆಗಿ ಅಧಿಕಾರ ಸ್ವೀಕರಿದ ದಿನ ಇದಾಗಿದೆ ಒಂದು ದೇಶವನ್ನು ರಕ್ಷಣೆ ಮಾಡಿಕೊಳ್ಳಲು ಸೇನೆ ತುಂಬಾ ಮುಖ್ಯ ಅದರಲ್ಲಿ ಭೂ ಸೇನೆಯ ಪಾತ್ರ ಪ್ರಮುಖ ಪ್ರಪಂಚದ ಬಲಿಷ್ಠ ಭೂ ಸೇನೆಯಲ್ಲಿ ಭಾರತವು ನಾಲ್ಲನೆಯ ಸ್ಥಾನದಲ್ಲಿದೆ

ಸದಾನಂದ ಗೌಡ ಹೇಳಿದ್ದಾರೆ ಪ್ರಕಟಣೆಯಲ್ಲಿ ಈ ವಿಷಯ ತಿಳಿಸಿರುವ ಅವರು ದೇಶದ ಎಲ್ಲ ಜಿಲ್ಲೆಗಳಲ್ಲಿನ ಜನೌಷಧಿ ಮಳಿಗೆಗಳಲ್ಲಿ ಉತ್ತಮ ಗುಣಮಟ್ಟದ ಜೆನರಿಕ್ ದಿಷಧಿಗಳನ್ನು ಮಾರಾಟ ಮಾಡಲಾಗುತ್ತಿದ್ದು

ಕೈಗೆಟಕುವ ದರದಲ್ಲಿ ದಿಷಧಿಗಳನ್ನು ಮಾರಾಟ ಮಾಡಲಾಗುತ್ತಿದೆ

ಇದು ದೇಶದ ಉದ್ದಗಲಕ್ಕೂ ನಡೆಯುವ ವಿಶ್ವದ ಅತಿದೊಡ್ಡ ಲಸಿಕಾ ಕಾರ್ಯಕ್ರಮವಾಗಿದೆ

ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯಮಶೀಲತೆ ಸಚಿವಾಲಯದ ಎಂಎಸ್ಡಿಇ ಮುಂದಾಳತ್ವದಲ್ಲಿ ಈ ಪಂತವು ಹೊಸ ಯುಗ ಮತ್ತು ಕೋವಿಡ್ ಸಂಬಂಧಿತ ಕೌಶಲ್ಲಗಳನ್ನು ಕೇಂದ್ರೀಕರಿಸುತ್ತದೆ